ಆದರೂ ಅನೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಬ್ಲೆ ಹೆಚ್ಚುತ್ತಲೇ ಇದೆ ಇದರ ಪರಿಣಾಮವಾಗಿ ದೇಶದಲ್ಲಿ ಚೇತರಿಕೆ ಪ್ರಮಾಣ ನಿರಂತರವಾಗಿ ಕುಸಿಯುತ್ತಿದೆ ದೇಶದಲ್ಲಿ ಸದ್ಲ

ಈ ಕ್ರಮವು ಕೋವಿಡ್ ರೋಗಿಗಳಿಗೆ ತಕ್ಷಣದ ವೈದ್ಯಕೀಯ ಆರೈಕೆಯ ಲಭ್ಯತೆಯನ್ನು ಖಚಿತಪಡಿಸಲಿದೆ

ಗುರುತಿಸಲಾದ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಗಳಗೆ ಗುತ್ತಿಗೆ ಸಿಬ್ಬಂದಿಯನ್ನು ರಾತ್ರಿ ಕರ್ತವ್ಯಕ್ತಾಗಿ ಸ್ವೇಷನ್ ಕೇಂದ್ರ ಕಚೇರಿಯ ಮೂಲಕ ನೇಮಿಸಿಕೊಳ್ಳಲಾಗುತ್ತದೆ ಕೋವಿಡ್ ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರವಾಗುತ್ತಿರುವ ಹಿನೈಲೆಯಲ್ಲಿ ಆಯಷ್ ಮಂತಾಲಯ ನೂತನ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಕೋವಿಡ್ ಸಾಂಕ್ರಾಮಿಕ ನಿಯಂತ್ರಣ ಕ್ರಮಗಳು ಹಾಗೂ ಮನೆಯಲ್ಲೇ ಪ್ರತ್ತೇಕವಾಗಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಕೊರೋನಾ ಸೋಂಕಿತರ ಬಗ್ಗೆ ಆಯುರ್ವೇದ ಹಾಗೂ ಯುನಾನಿ ವ್ಲೆದ್ಲರಿಗೆ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ನೀಡಿದೆ ಆಯುಷ್ ಸಚಿವಾಲಯದ ಸಂಶೋಧನೆ ಹಾಗೂ ಅಭಿವೃದ್ದಿ ಅಂತರತಿಕ್ಷಣ ಕಾರ್ಯಪಡೆಯೊಂದಿಗೆ ಅಧಿಕಾರ ಸಮಿತಿ ಸಮಾಲೋಚಿಸಿದ ನಂತರ ಈ ಮಾರ್ಗಸೂಚಿಗಳು ಹಾಗೂ ಸಲಹೆಗಳನ್ನು ಅಭಿವೃದ್ದಿ ಪಡಿಸಲಾಗಿದೆ

ಈ ಸಮಯದಲ್ಲಿ ಆಯುರ್ವೇದ ನಾಲ್ಲು ಗಿಡಮೂಲಿಕೆಗಳ ಮಿಶ್ರಣ ಸೂತ್ರವನ್ನು ಉತ್ತೇಜೆಸಿತ್ತು ಕೊರೊನಾ ಸೋಂಕು ಹೆಚ್ಚರುವ ಜಿಲ್ಲೆಗಳಲ್ಲಿ ತುರ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ

ಪ್ರಸ್ತುತ ಇರುವ ಸೋಂಕಿನ ಪ್ರಮಾಣ ತಗ್ಗಿಸಲು ಹಾಸಿಗೆ ಲಭ್ಯತೆ ಖಾತರಿಪಡಿಸುವುದೂ ಸೇರಿದಂತೆ ತಕ್ಷಣದ ಗುರಿ ಆಧಾರಿತ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳಿಗೆ ಸೂಚಿಸಿದೆ

ಸೋಂಕಿತ ಪ್ರದೇಶಗಳಲ್ಲಿ ಕಟ್ಸನಿಟ್ಲನ ಕ್ರಮ ಕ್ಲೆಗೊಳ್ಳುವುದು ಅಗತ್ಯವಾಗಿದ್ದು ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ರೀಡೆ ಮನರಂಜನಾತ್ಮಕ ಕಾರ್ಯಕ್ರಮಗಳಿಗೆ ನಿರ್ಬಂಧವಿರಲಿದೆ ಎಂದು ಸಚಿವಾಲಯ ತಿಳಿಸಿದೆ

ಇದಕ್ಕಾಗಿ ಕೋವಿನ್ ಪೋರ್ಟಲ್ನಲ್ಲಿ ನೋಂದಣಿಗೆ ಅವಕಾಶ ಕಲ್ಲಿಸಲಾಗಿದೆ

ಈ ವಯೋಮಾನದವರಿಗೆ ಖಾಸಗಿ ಲಸಿಕಾ ಕೇಂದ್ರಗಳಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತಿದೆ ಆರೋಗ್ನ ಸೇತು ಆಪ್ ಇಲ್ಲವೆ ಕೋವಿನ್ ಡಾಟ್ ಗೌ ಡಾಟ್ ಇನ್ನಲ್ಲಿ ನೋಂದಣಿ ಮಾಡಿಕೊಂಡರಿಗೆ ಮಾತ್ರ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ

ಪನುಮ ಜಯಂತಿಯ ಶುಭ ಸಂದರ್ಭವು ಹನಮ ದೇವರ ಸಹಾನುಭೂತಿ ಮತ್ತು ಸಮರ್ಪಣೆಯನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ ಎಂದು ನರೇಂದ್ರಮೋದಿ ಟ್ಲೀಟ್ ಮಾಡಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ರೋಗದ ವಿರುದ್ದದ ಹೋರಾಟದಲ್ಲಿ ಹನುಮ ದೇವರ ಆಶೀರ್ವಾದ ಮುಂದುವರಿಯುತ್ತದೆ ಎಂದು ಮೋದಿ ಹಾರ್ನೆಸಿದ್ದಾರೆ

ಇಬ್ಬರು ಅಭ್ವರ್ಥಿಗಳು ಮೃತಪಟ್ಟ ಹಿನ್ನೆಲೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿನ ಮತದಾನ ದಿನಾಂಕವನ್ನು ಮರು ನಿಗದಿಪಡಿಸಲಾಗಿದೆ

ತ್ಯಣಮೂಲ ಕಾಂಗ್ರೆಸ್ ವರಿಷ್ಣೆ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಸಹ ಈ ಹಂತದಲ್ಲಿ ಮತ ಚಲಾಯಿಸಿದ್ದಾರೆ ಹಿಂದಿನ ಹಂತಗಳ ಮತದಾನ ವೇಳೆ ವರದಿಯಾದ ಹಿಂಸಾಚಾರದ ಘಟನೆಗಳಿಂದಾಗಿ ಭದ್ರತೆಯನ್ನು ಬಿಗೊಳಿಸಲಾಗಿತ್ತು

ಚುನಾವಣಾ ಆಯೋಗದ ಕ್ರಮವನ್ನು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ಆಯೋಗದ ನಿಯಮವನ್ನು ಕಟ್ಟುನಿಟ್ಲಾಗಿ ಪಾಲಿಸುವಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಜೆ

ನಡ್ಡಾ ಸೂಚಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಕೊರೊನಾ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಜೈಡೆನ್ ಸಮಾಲೋಚನೆ ನಡೆಸಿದರು

ಭಾರತದಲ್ಲಿ ಕೊರೊನಾ ಎರಡನೇ ಅಲೆ ಹೆಚ್ಚಾಗುತ್ತಿರುವ ಹಾಗೂ ಅದನ್ನು ನಿಯಂತ್ರಣ ಮಾಡಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ನರೇಂದ್ರ ಮೋದಿ ಮತ್ತು ಜೋ ಬೈಡೆನ್ ಚರ್ಚಿಸಿದರು ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿರುವ ಮಹಿಳಾ ಹಾಕಿ ತಂಡದ ನಾಯಕಿ ರಾಣಿ ರಾಂಪಾಲ್ ಮತ್ತು ಇಬ್ಬರು ಸಹಾಯಕ ಸಿಬ್ಬಂದಿ ಸೇರಿದಂತೆ ಒಟ್ಟು ಏಳು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟದೆ ಉಳಿದ ಎಲ್ಲಾ ಆಟಗಾರರು ಹಾಗೂ ಸಿಬ್ಬಂದಿ ಲಕ್ಷಣರಹಿತರಾಗಿದ್ದು ಅವರನ್ನು ನಿಗಾವಣೆಯಲ್ಲಿಡಲಾಗಿದೆ